ಎಸ್ ಯಡಿಯೂರಪ್ಪ ಬಜೆಟ್ ನಂತರ ಅಭಿವೃದ್ದಿ ಕಾರ್ಯಗಳಿಗೆ ಮತ್ತಷ್ಟು ವೇಗ ಉಪಮುಖ್ಯಮಂತ್ರಿ ಲಕ್ಷ್ಣ ಸವದಿ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇಂದು ಮನದ ಮಾತು ಪಂಚಿಕೊಳ್ಳಲಿರುವ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ

ಪೊಲಿಯೋ ಹನಿ ಹಾಕುವ ಗುರಿ

ಯಡಿಯೂರಪ್ಪ ಹೇಳಿದ್ದಾರೆ

ರಾಜ್ಞದಲ್ಲಿ ಆಕ್ರಮ ಗಣಿಗಾರಿಕೆಗೆ ಅವಕಾಶ ನೀಡುವುದಿಲ್ಲ ಆದರೆ ಪರವಾನಿಗೆ ಪಡೆದ ಕ್ರಷರ್ ಕ್ವಾರಿಗಳು ಕಾರ್ಯ ನಿರ್ವಹಿಸಲಿವೆ ಎಂದು ಶಿವಮೊಗ್ಗ ಜೆಲ್ನಾ ಉಸ್ತುವಾರಿ ಸಚಿವ ಕೆ

ಶಿವಮೊಗ್ಗದಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಅಭಿವೃದ್ದಿ ಕಾಮಗಾರಿಗಳಿಗೆ ಜಲ್ಲಿ ಕಲ್ಲು ಎಂ ಸ್ಯಾಂಡ್ ಅಗತ್ಯವಿದೆ ಹಾಗಾಗಿ ಪರವಾನಗಿ ಪಡೆದ ಕ್ರಷರ್ ಕ್ವಾರಿಗಳು ಕಾರ್ಯನಿರ್ವಹಿಸಲಿವೆ ಎಂದರು ಜಿಲ್ಲೆಯಲ್ಲೂ ಆಕ್ರಮ ಕ್ವಾರಿಗಳ ಮೇಲೆ ತ್ರಮ ಕೈಗೊಳ್ಳಲು ಸೂಚಸಲಾಗಿದೆ ಅಭಿವೃದ್ದಿ ಕಾರ್ಯಗಳಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ಈಶ್ವರಪ್ಪ ಹೇಳಿದರು ರಾಜ್ಯದಲ್ಲಿ ಕೊರೋನಾ ಕಾರಣದಿಂದ ಸ್ಥಗಿತಗೊಂಡಿದ್ದ ಅಭಿವೃದ್ಲಿ ಕಾರ್ಯಗಳು ವೇಗ ಪಡೆದುಕೊಂಡಿವೆ ಬಜೆಚ್ ನಂತರ ಅಭಿವೃದ್ಲಿ ಕಾರ್ಯಗಳಿಗೆ ಮತ್ತಪ್ಪು ವೇಗ ದೊರೆಯಲಿದೆ ಎಂದು ಉಪಮುಖ್ಖಮಂತ್ರಿ ಲಕ್ಸ್ನಣ ಸವದಿ ಹೇಳಿದ್ದಾರೆ

ಕೊರೋನಾ ಲಾಕ್ ಡೌನ್ ಸಂದರ್ಭದಲ್ಲಿಯೂ ಸಾರಿಗೆ ನೌಕರರ ಪೂರ್ಣ ವೇತನ ನೀಡಲಾಗಿತ್ತು

ಈ ಕುರಿತು ಟ್ವೀಟ್ ಮಾಡಿರುವ ಅವರು ಪರಿಸರ ಸ್ನೇಹಿ ಇಲೆಕ್ಟಿಕ್ ವಾಹನಗಳ ಉಪಯೋಗಕ್ಕೆ ಜನರು ಆದ್ದತೆ ನೀಡಬೇಕು ಲಿಥಿಯಂ ಬ್ಯಾಟರಿಗಳ ಉತ್ಪಾದನಾ ಫೆಟಕಗಳನ್ನು ಹುಬ್ಬಳ್ಳ ಹಾಗೂ ಕೋಲಾರದಲ್ಲಿ ಸ್ಥಾಪಿಸುವ ಯೋಜನೆ ಸರ್ಕಾರಕ್ಕಿದೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಹಾಸನದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಲಾಖೆ ಪ್ರಗತಿ ಪರಿತೀಲನಾ ಸಭೆಯಲ್ಲಿ ಈ ಸೂಚನೆ ನೀಡಿದ ಅವರು ರಾಜ್ಯದಲ್ಲಿ ಜಾನುವಾರುಗಳಿಗೆ ಸೂಕ್ತ ಟಿಷಧಿಗಳ ದಾಸ್ತಾನು ವ್ಯವಸ್ಥೆ ಇದ್ದು ಕೆಲ ಪಶುವೈದ್ಯರು ದಿಷಧಗಳನ್ನು ಹೊರಗಡೆಯಿಂದ ತರುವಂತೆ ಚೀಟಿ ಬರೆದು ಕೊಡುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದೆ ವೈದ್ಯರು ಮುಂದಾದರೂ ತಮ್ಮ ಕಾರ್ಯವೈಖರಿ ಬದಲಿಸಿಕೊಳ್ಳಬೇಕು ಎಂದು ಸಚಿವ ಪ್ರಭು ಚವ್ವಾಣ ಸೂಚಿಸಿದರು ಕೋವಿಶೀಲ್ಡ್ ಮತ್ತು ಕೋವ್ಚಾಟನ್ ಲಸಿಕೆಗಳು ಸಂಪೂರ್ಣ ಸುರಕ್ಷಿತವಾಗಿದ್ದು ಸಾರ್ವಜನಿಕರು ಯಾವುದೇ ಹಿಂಜರಿಕೆ ಇಲ್ಲದೆ ಲಸಿಕೆ ತೆಗೆದುಕೊಳ್ಳಬಹುದು ಎಂದು ಆರೋಗ್ಗ ಸಚಿವ ಡಾ

ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಕೊರೊನಾ ಲಸಿಕೆ ಬಗ್ಗೆ ಸುಳ್ನು ವದಂತಿಗಳಿಗೆ ಕಿವಿಗೊಡದೆ ಕೇವಲ ಸರ್ಕಾರದ ಅಧಿಕೃತ ಮಾಹಿತಿಯನ್ನು ಮಾತ್ರ ಪರಿಗಣಿಸಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು ನ್ಯೂಸ್ ಆನ್ ಎ ಐ ಆರ್

ಡಾಟ್ ಅನ್ ಮೂಲಕ ಈ ಕಾರ್ಯಕ್ರಮ ಏಕಕಾಲಕ್ಷೆ ಪ್ರಸಾರವಾಗಲಿದ್ದು ಪ್ರಧಾನಮಂತ್ರಿ ಅವರ ಹಿಂದಿ ಭಾಷಣದ ನಂತರ ಮನ್ ಕಿ ಬಾತ್ನ ಕನ್ನಡ ಅನುವಾದ ಬಿತ್ತರವಾಗಲಿದೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ನಿನ್ನೆ ರಾಷ್ಟಪತಿ ಭವನದಲ್ಲಿ ಚಾಲನೆ ನೀಡಿದರು

ಪೋಲಿಯೊ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ದೇಶಾದ್ಯಂತ ವ್ಯಾಪಕ ಕಾರ್ಯಕ್ರಮಗಳನ್ನು ಹಮ್ದಿಕೊಳ್ಳಲಾಗಿದೆ

ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ತೊಡಗಿದ ಮುನ್ನೆಲೆ ಕಾರ್ಯಕರ್ತರಿಗೆ ಮುಂದಿನ ತಿಂಗಳ ಮೊದಲ ವಾರದಿಂದ ಲಸಿಕೆ ನೀಡಿಕೆ ಆರಂಭಿಸುವಂತೆ ಕೇಂದ್ರ ಆರೋಗ್ಯ ಸಚಿವಾಲಯ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ

ಈ ಮಧ್ಯೆ

ದೇಶದೆಲ್ಲಿಡೆ ಬಾಪೂಜಿ ಅವರಿಗೆ ಗೌರವ ನಮನ ಸಲ್ಲಿಸಿ ಸ್ತರಿಸಲಾಯಿತು ಮಹಾತ್ನ ಗಾಂಧೀಜಿ ಅವರ ಪುಣ್ಣ ತಿಥಿ ದಿನವಾದ ನಿನ್ನೆ ರಾಷ್ಲಪತಿ ರಾಮನಾಥ ಕೋವಿಂದ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ರಾಷ್ಲಪತನಿಗೆ ಗೌರವ ಸಮರ್ಪಿಸಿದರು ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಷ್ಷಪತಿ ಅವರು ಮಹಾತ್ನಾ ಗಾಂಧಿ ಅವರು ಬೋಧಿಸಿದ ಶಾಂತಿ ಅಹಿಂಸೆ ಸರಳತೆ ಪರಿಶುದ್ದತೆ ಮತ್ತು ನವುತೆಯ ತತ್ತಗಳಿಗೆ ನಾವೆಲ್ಲ ಬದ್ಗರಾಗಿರಬೇಕು ಎಂದಿದ್ದಾರೆ